ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಅವರ ಮುಖ್ಖಮಂತ್ರಿ ಅವಧಿಯಲ್ಲಿ ಅಕ್ರಮ ಗಣಿಗಾರಿಕೆಗೆ ಸಹಾಯ ಬಿಜೆಪಿ ಆರೋಪ

ಅನಂತಪುರ ಕಡಪ ಕರ್ನೂಲ್ ನರಸರಾವ್ಪೇಟ್ ತಿರುಪತಿ ಲೋಕಸಭಾ ಕ್ಷೇತ್ರಗಳ ಬಿಜೆಪಿ ಭೂತ್ಮಟ್ಟದ ಕಾರ್ಯಕರ್ತರೊಂದಿಗೆ ವಿಡಿಯೋ ಸಂವಾದದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಅಂಥಪ್ರದೇಶದಲ್ಲಿ ಮಾಜಿ ಮುಖ್ಯಮಂತ್ರಿ ಎನ್ ಟಿ ರಾಮರಾವ್ ತೆಲುಗು ಜನರ ಹೆಮ್ನೆಯ ಪ್ರತೀಕವಾಗಿದ್ದರು ಆದರೆ ಚಂದ್ರಬಾಬು ನಾಯ್ನು ಅವರು ಮುಖ್ಯಮಂತ್ರಿ ಆಸೆಗಾಗಿ ರಾಜ್ಯದ ಜನರ ಹಿತಾಸಕ್ತಿಗಳನ್ನು ಕಾಂಗ್ರೆಸ್ ಜೊತೆ ಸೇರಿ ಮರೆತಿದ್ದಾರೆ ಎಂದು ಟೀಕಿಸಿದ್ದಾರೆ

ರಾಮರಾವ್ ಅವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡಲು ಹಾಗೂ ಕಾಂಗ್ರೆಸ್ ವಿರುದ್ದ ದೊಡ್ಡ ಆಂದೋಲನವನ್ನೇ ನಡೆಸಿದ್ದರು ಆದರೆ ಅವರ ಅಳಿಯ ಕಾಂಗ್ರೆಸ್ ಜೊತೆ ಕೈ ಜೋಡಿಸುವ ಮೂಲಕ ತೆಲುಗು ಭಾಷಿಕರಿಗೆ ಅನ್ನಾಯ ಮಾಡಿದ್ಗಾರೆ ಎಂದು ಹೇಳಿದ್ಗಾರೆ

ಯುಪಿಎ ಸರ್ಕಾರದಲ್ಲಿ ತಂದಿದ್ದ ಕೆಲ ಕಾನೂನುಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬದಲಾವಣೆ ಮಾಡುವ ಮೂಲಕ ಅನೇಕ ಬದಲಾವಣೆಗಳನ್ನು ತಂದಿದೆ ಎಂದು ಅವರು ತಿಳಿಸಿದ್ದಾರೆ

ಅಸ್ಸಾಂ ಜನತೆಯ ಭಾಷೆ ಗುರುತು ಸಾಮಾಜಿಕ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಉತ್ತೇಜಿಸುವ ಜತೆಗೆ ಅಲ್ಲಿನ ಪಾರಂಪರಿಕ ಸ್ವಳಗಳನ್ನು ರಕ್ಷಿಸುವುದು ಹಾಗೂ ಇವುಗಳಿಗೆ ಕಾನೂನಾತ್ಮ ಮತ್ತು ಆಡಳಿತ ದೃಷ್ಟಿಯಿಂದ ಕೈಗೊಳ್ಳುವ ಕ್ರಮಗಳ ಕುರಿತು ಉನ್ನತಮಟ್ಟದ ಸಮಿತಿ ಪರಾಮರ್ಶೆ ನಡೆಸಲಿದೆ ನಿವೃತ್ತ ಅಧಿಕಾರಿ ಎಂ ಪಿ

ಈ ಸಂಬಂಧ ವಿವಿಧ ಕ್ಷೇತ್ರಗಳ ತಜ್ಞರೊಂದಿಗೆ ಸಭೆ ನಡೆಸಲಿದೆ ಇದಲ್ಲದೆ ಅಸ್ಲಾಂನ ವಿಧಾನಸಭೆ ಮತ್ತು ಅಲ್ಲಿನ ಸ್ಥಳೀಯ ಸಂಸ್ಟೆಗಳ ಸ್ಟಾನಗಳ ಮೀಸಲಾತಿ ಕುರಿತಂತೆಯೂ ವರದಿ ನೀಡಲಿದೆ ಕಳೆದ ಬುಧವಾರ ಕೇಂದ್ರ ಸಚಿವ ಸಂಪುಟ ಉನ್ನತಮಟ್ಟದ ಸಮಿತಿ ರಚನೆಗೆ ಹಸಿರು ನಿಶಾನೆ ತೋರಿದೆ

ಮರಳು ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿವಿಧ ಭಾಗಗಳಲ್ಲಿ ಸಿಬಿಐ ದಾಳಿ ನಡೆಸಿರುವ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪಕ್ಷದ ಹಿರಿಯ ನಾಯಕ ಹಾಗೂ ರಾಜ್ಯ ಸಚಿವ ಸಿದ್ದಾರ್ಥ ನಾಥ್ ಒಂಗ್ ಅಖಿಲೇಶ್ ಯಾದವ್ ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಗಣಿ ಖಾತೆಯನ್ನು ಹೊಂದಿದ್ದರು ಈ ವೇಳೆ ಇ ಟೆಂಡರ್ ಕರೆಯುವ ಸಂದರ್ಭದಲ್ಲಿ ನಿಯಮಗಳನ್ನು ಉಲ್ಲಂಘಿಸಿದ್ದರು ಈ ಸಂಬಂಧ ಸಿಬಿಐ ದಾಳಿಯ ಕುರಿತಂತೆ ಅಖಿಲೇಶ್ ಯಾದವ್ ಉತ್ತರ ನೀಡುವಂತೆ ಸಚಿವರು ಆಗ್ರಹಿಸಿದ್ದಾರೆ

ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಪಕ್ಷದ ಹಿರಿಯ ನಾಯಕಿ ಹಾಗೂ ಕೇಂದ್ರ ಸಚಿವೆ ಸ್ಮತಿ ಇರಾನಿ ಕಾನೂನು ಸುವ್ದವಸ್ಥೆ ಕೇರಳದಲ್ಲಿ ಸಂಪೂರ್ಣವಾಗಿ ಕುಸಿದಿದ್ದು ಇದಕ್ಕೆ ತಾಜಾ ಉದಾಹರಣೆ ಎನ್ನುವಂತೆ ಪಕ್ಷದ ರಾಜ್ಞ ಘಟಕ ಮಾಜಿ ಅಧ್ಯಕ್ಷರ ಮನೆಯ ಮೇಲೆ ದಾಳಿ ನಡೆಸಿರುವುದೇ ನಿದರ್ಶನ ಎಂದು ಹೇಳಿದ್ದಾರೆ

ಕಿರೋಸ್ತರ್ ಮತ್ತು ಕೋಲ್ ಇಂಡಿಯಾ ತಾಂತ್ರಿಕ ಸಮಸ್ಥೆಗಳಿಂದಾಗಿ ಪರಿಹಾರ ಕಾರ್ಯವನ್ನು ಸದ್ದಕ್ಕೆ ಸ್ಹಗಿತಗೊಳಿಸಲಾಗಿದೆ ಎಂದು ಕಾರ್ಯಾಚರಣೆ ವಕ್ತಾರರು ತಿಳಿಸಿದ್ದಾರೆ ದ್ರೇಕ್ ಜವಳಿ ಉದ್ಲಮ ಮತ್ತು ಅದನ್ನು ನಂಬಿ ಕೆಲಸ ಮಾಡುತ್ತಿರುವ ಜನರ ಜೀವನಮಟ್ಟ ಸುಧಾರಿಸಲು ಕೇಂದ್ರ ಸರ್ಕಾರ ಪಲವು ಕ್ರಮಗಳನ್ನು ಕೈಗೊಂಡಿದೆ ಎಂದು ಕೇಂದ್ರ ಜವಳಿ ಖಾತೆ ಸಚಿವೆ ಸ್ತತಿ ಇರಾನಿ ಹೇಳಿದ್ದಾರೆ ದೆಹಲಿಯಲ್ಲಿಂದು ಆಯೋಜಿಸಿದ್ದ ಜವಳಿ ಉದ್ಲಮದ ಕುರಿತ ರಾಷ್ಷೀಯ ಸಮಾವೇಶ ಉದ್ವಾಟಿಸಿ ಮಾತನಾಡಿದ ಅವರು ಸೆಣಬು ಉತ್ಪಾದನೆ ಮಾಡುವ ರೈತರ ಕಲ್ಯಾಣಕ್ಷಾಗಿ ಕೇಂದ್ರ ಸರ್ಕಾರ ವಿಶೇಷ ಗಮನ ಹರಿಸಿದೆ ಈ ವಲಯದ ಸುಸ್ಹಿರ ಅಭಿವೃದ್ದಿ ಮತ್ತು ಅಗತ್ಯ ಸಂಪನ್ಮೂಲಗಳ ಕ್ರೋಢೀಕರಣಕ್ಕೂ ಹಲವು ಕ್ರಮಕ್ಕೆಗೊಂಡಿರುವುದಾಗಿ ತಿಳಿಸಿದ್ದಾರೆ

ಗಣಿಯಲ್ಲಿ ಕೆಲಸದಲ್ಲಿ ನಿರತರಾಗಿದ್ದ ಕಾರ್ಮಿಕರು ವೃತ್ತಿಪರರಲ್ಲದಿರುವುದು ಹಾಗೂ ಹಲವು ದಶಕಗಳಿಂದ ಗ್ರಾಮಸ್ಥರೇ ಚಿನ್ನ ಶೋಧಿಸುವ ಕೆಲಸದಲ್ಲಿ ನಿರತರಾಗಿದ್ದುದು ತಿಳಿದು ಬಂದಿದೆ ಎಂದು ಅಲ್ಲಿನ ರಾಜ್ಯಪಾಲರ ವಕ್ತಾರ ಎನ್

ಮೊಹಮದ್ ನಜಾರಿ ತಿಳಿಸಿದ್ದಾರೆ

ತಮ್ನ ಸರ್ಕಾರದ ಹಿರಿಯ ಅಧಿಕಾರಿಗಳು ಹಾಗೂ ವಾಣಿಜ್ಯ ನಿಯೋಗದೊಂದಿಗೆ ಸೊಲ್ಬರ್ಗ್ ಆಗಮಿಸುತ್ತಿದ್ದಾರೆ

ರಾಷ್ಷಪತಿ ರಾಮನಾಥ್ ಕೋವಿಂದ್ ಉಪರಾಷ್ಷಪತಿ ಎಂ

ವಿದೇಶಾಂಗ ಸಚಿವೆ ಸುಷ್ಕಾ ಸ್ವರಾಜ್ ಅವರನ್ನೂ ಸಹ ನಾರ್ವೆ ಪ್ರಧಾನಿ ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದಾರೆ ಮುಂಬರುವ ಲೋಕಸಭಾ ಚುನಾವಣೆಗೆ ಮಾಧ್ಯಮ ಸಂಪರ್ಕ ಕಲ್ಪಿಸಲು ಚಾಸಗಿಯವರನ್ನು ನಿಯೋಜಿಸಲು ಕೇಂದ್ರ ಸರ್ಕಾರ ಉದ್ದೇತಿಸಿದೆ ಎನ್ನುವ ಮಾಧ್ಯಮಗಳ ವರದಿಯನ್ನು ಕೇಂದ್ರ ಮಾಹಿತಿ ಮತ್ತು ಶ್ರಸಾರ ಖಾತೆ ಸಚಿವ ರಾಜ್ಲವರ್ಧನ್ ರಾಥೋಡ್ ಇಂದು ನಿರಾಕರಿಸಿದ್ದಾರೆ

ಈ ಎಲ್ಲಾರಸ್ತೆ ಹಾಗೂ ಸೇತುವೆ ನಿರ್ಮಾಣಗಳಲ್ಲಿ ಹೊಸ ತಂತ್ರಜ್ಞಾನವನ್ನು ಅಳವಡಿಸಲಗುತ್ತಿದ್ದು

ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಕಾಮಗಾರಿ ಕ್ಲೆಗೊಳ್ಳಲಾಗಿದ್ಲು ನಿಗದಿತ ಸಮಯದಲ್ಲೇ ಪೂರ್ಣಗೊಳ್ಳಲಿದೆ ಎಂದು ಅವರು ಇದೇ ಸಂದರ್ಭದಲ್ಲಿ ತಿಳಿಸಿದರು